ನರೇಂದ್ರ ಮೋದಿ ಭಾರತ ಕೊರಿಯಾ ವ್ಯವಹಾರಿಕ ವಿಚಾರ ಸಂಕಿರಣ ಉದ್ದೇಶಿಸಿ ಭಾಷಣ ಭಾರತ ಕೊರಿಯಾ ನವೋದ್ಯಮ ತಾಣ ಉದಾಟನೆ

ಪಾಕಿಸ್ತಾನದ ಭಯಾನಕ ಮಿಲಿಟರಿ ಕೋರ್ಟ್ ಕಾರ್ಯವೈಖರಿಯನ್ನು ಪ್ರಶ್ನಿಸಿರುವ ಭಾರತ

ಎರಡೂ ದೇಶಗಳ ನಡುವಿನ ಉನ್ನತ ಮಟ್ಟದ ಭೇಟಿಗಳಿಂದಾಗಿ ಕಳೆದ ಕೆಲವು ವರ್ಷಗಳಿಂದೀಚೆಗೆ ಉಭಯ ದೇಶಗಳ ನಡುವಿನ ಸಂಬಂಧಗಳು ವಿಶೇಷ ಕಾರ್್ಯತಂತ್ರ ಮಟ್ಟ ತಲುಪಿವೆ ಪ್ರಧಾನಿ ಅವರ ಭೇಟಿ ಈ ವಿನಿಯಮ ಕಾರ್ನಕ್ರಮಗಳಿಗೆ ಇನ್ನಷ್ಟು ವೇಗ ನೀಡಲಿದೆ ಈ ಭೇಟಿ ವೇಳೆ ಪ್ರಧಾನಿ ಅವರು ಭಾರತ ಕೊರಿಯಾ ವ್ಯವಹಾರಿಕ ವಿಚಾರ ಸಂಕಿರಣ ಉದ್ದೇಶಿಸಿ ಭಾಷಣ ಮಾಡುವರು ಜೊತೆಗೆ ಭಾರತ ಕೊರಿಯಾ ನವೋದ್ಯಮ ತಾಣವನ್ನೂ ಸಹ ಉದ್ಘಾಟಿಸಲಿದ್ದಾರೆ ಇದರಿಂದಾಗಿ ಇನ್ನೂ ಹೆಚ್ಚಿನ ಕೊರಿಯಾ ಕಂಪನಿಗಳು ಭಾರತದಲ್ಲಿ ಬಂಡವಾಳ ಹೊಡಲು ಸಹಾಯಕವಾಗಲಿದೆ ಮತ್ತು ದ್ಲಿಪಕ್ಷೀಯ ವ್ಯಾಪಾರವನ್ನು ಉತ್ತೇಜಿಸಲಿದೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಿಮಾಹೆ ನಗರದ ಮೇಯರ್ ಅವರನ್ನು ಭೇಟಿ ಮಾಡಲಿದ್ದಾರೆ ಆ ನಗರ ಅತ್ಯಂತ ಪುರಾತನವಾಗಿದ್ದು ಅದು ಭಾರತದ ಅಯೋಧ್ಯೆಯೊಂದಿಗೆ ಪ್ರಾಚೀನ ಸಂಬಂಧವನ್ನು ಹೊಂದಿದೆ ಎಂದು ನಂಬಲಾಗಿದೆ

ಪ್ರಧಾನಿ ಅವರು ದಕ್ಷಿಣ ಕೊರಿಯಾದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಮೂನ್ ಅವರೊಂದಿಗೆ ನಾಳಿ ದ್ವಿಪಕ್ಷೀಯ ಮಾತುಕತೆ ನಡೆಯಲಿದೆ

ನವದೆಹಲಿಯಲ್ಲಿ ನಿನ್ನೆ ಭಾರತ ಮತ್ತು ಸೌದಿ ಅರೇಬಿಯಾ ಜಂಟಿ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಗಿದ್ದು ಉಭಯ ದೇಶಗಳು ಭಯೋತ್ಸಾದನೆಯಲ್ಲಿ ತೊಡಗಿರುವ ರಾಷ್ಟ್ರಗಳನ್ನು ವಿರೋಧಿಸುವುದು ಭಯೋತ್ವಾದನೆ ಸಂಘಟನೆಗಳಿಗೆ ಹಣಕಾಸು ಹಾಗೂ ಇನ್ನಿತರ ನೆರವು ನೀಡುವುದನ್ನು ಸ್ಥಗಿತಗೊಳಿಸುವುದು ಮತ್ತು ಭಯೋತ್ಪಾದಕರ ಮೂಲಸೌಕರ್ಯವನ್ನು ನಾಶಪಡಿಸಲು ಒಪ್ಪಿಗೆ ನೀಡಿದವು ಅಂತಾರಾಷ್ಟೀಯ ಭಯೋತ್ಪಾದನೆ ವಿರುದ್ದ ವಿಶ್ವಸಂಸ್ಥೆ ಸಮಗ್ರ ನಿರ್ಣಯವನ್ನು ಕೈಗೊಳ್ಳುವುದು ಸೇರಿದಂತೆ ಅಂತಾರಾಷ್ತೀಯ ಸಮುದಾಯ ಭಯೋತ್ವಾದನೆ ನಿಗ್ರಹಕ್ಕೆ ಕಠಿಣ ಕ್ರಮವನ್ನು ಕೈಗೊಳ್ಳುವ ಅಗತ್ಯತೆ ಇದೆ ಎಂದು ಪ್ರತಿಪಾದಿಸಿದವು ಭಯೋತ್ಸಾದನೆಯನ್ನು ನೀತಿಯ ಒಂದು ಅಸ್ತ್ರವಾಗಿ ಮಾಡಿಕೊಳ್ಳುವ ದೇಶಗಳ ವಿರುದ್ಧ ಎಲ್ಲ ರಾಷ್ಕಗಳು ಒಂದಾಗಬೇಕು ಎಂದು ಎರಡೂ ದೇಶಗಳು ಸಮ್ಮತಿಸಿದವು

ಉಭಯ ನಾಯಕರು ವ್ಯಾಪಾರ ಇಂಧನ ಭದ್ರತೆ ಮತ್ತು ಸಾಂಸ್ಕ್ಗತಿಕ ಕ್ಷೇತ್ರಗಳಲ್ಲಿ ಮಾಡಿರುವ ಪ್ರಗತಿಯ ಬಗ್ಗೆ ಸಂತೃಪ್ತಿ ವ್ಯಕ್ತಪಡಿಸಿದರು ಉಭಯ ದೇಶಗಳು ಹಾಲಿ ಇರುವ ಕಾರ್ಯತಂತ್ರ ಸಹಭಾಗಿತ್ಸವನ್ನು ಉನ್ನತಮಟ್ಟದ ನಿಗಾ ಕಾರ್ಯತಂತ್ರಕ್ನೆ ಏರಿಸಲು ಕಾರ್ಯತಂತ್ರ ಪಾಲುದಾರಿಕೆ ಮಂಡಳಿ ರಚನೆಗೆ ಒಪ್ಪಿದವು ಇಂಧನ ವಲಯದಲ್ಲಿ ದ್ವಿಪಕ್ಷೀಯ ವ್ಯಾಪಾರ ವೃದ್ದಿಗೆ ಎರಡೂ ದೇಶಗಳು ಆಸಕ್ತಿ ವ್ಯಕ್ತಪಡಿಸಿದವು ಸೌದಿ ಅರೇಬಿಯಾ ಭಾರತಕ್ಕೆ ವಿಶ್ವದ ಅತ್ಯಂತ ವಿಶ್ವಾಸಾರ್ಹ ತೈಲ ಮತ್ತು ಅನಿಲ ಪೂರೈಕೆ ರಾಷ್ಟ ವಾಗಿದೆ ಯುವರಾಜ ಮೊಹಮದ್ ಅವರು ಹೆಚ್ಚುತ್ತಿರುವ ಭಾರತದ ಕಚ್ಚಾತ್ವೆಲ ಬೇಡಿಕೆಯನ್ನು ಈಡೇರಿಸುವ ಬದ್ದತೆಯನ್ನು ಪುನರ್ ಪ್ರತಿಪಾದಿಸಿದ್ದಲ್ಲದೆ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಿಂದ ಇತರೆ ಮೂಲಗಳ ಮೇಲೆ ಅಡಚಣೆಯಾಗಬಹುದು ಎಂದರು ಭಯೋತ್ಸಾದನೆ ಇಂದು ಮನುಕುಲಕ್ಷೆ ಭಾರಿ ದೊಡ್ಡ ಅಪಾಯವಾಗಿದೆ ಎಂದು ರಾಷ್ಮಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ಭಾರತ ಸೌದಿ ಅರೇಬಿಯಾ ಮತ್ತು ಜಾಗತಿಕ ಸಮುದಾಯ ಒಗ್ಗೂಡಿ ದುಷ್ಪ ಶಕ್ತಿಗಳನ್ನು ಸೋಲಿಸಿ ಅವುಗಳನ್ನು ನಾಶಪಡಿಸಬೇಕಾಗಿದೆ ಎಂದು ಅವರು ಹೇಳಿದರು ಅವರು ರಾಷ್ಕ್ಷಪತಿ ಭವನದಲ್ಲಿ ನಿನ್ತೆ ಸಂಜೆ ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಬಿನ್ ಅಬ್ಲುಲ್ಜೀಜ್ ಅಲ್ಸನ್ ಅವರ ಗೌರವಾರ್ಥ ಆಯೋಜಿಸಿದ್ದ ಔತಣಕೂಟದಲ್ಲಿ ಮಾತನಾಡಿದರು ಭಯೋತ್ಸಾದನೆಯಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರುವವರಿಗೆ ಸಮಾಜದಲ್ಲಿ ಸ್ತಾನವಿಲ್ಲ ಅಂತಹವರನ್ನು ಕರಿಣ ರೀತಿಯಲ್ಲಿ ಹತ್ತಿಕ್ನಬೇಕಿದೆ ಭಾರತ ಪ್ರಾದೇಶಿಕ ಸ್ವಿರತೆ ಹಾಗೂ ಮತ್ತಿತರ ವಿಷಯದಲ್ಲಿ ಸೌದಿ ಅರೇಬಿಯಾವನ್ನು ಎದುರು ನೋಡುತ್ತಿದೆ ಅದರ ಪ್ರಗತಿ ಮತ್ತು ಬೆಳವಣಿಗೆಗೆ ಭಾರತ ಅತ್ಯಂತ ಬಲಿಷ್ಠ ಮತ್ತು ವಿಶ್ಲಾಸಾರ್ಹ ಪಾಲುದಾರ ರಾಷ್ಠ ವಾಗಿರಲಿದೆ ಎಂದರು ಭಾರತೀಯ ಕಂಪನಿಗಳು ವಿಶೇಷವಾಗಿ ತಂತ್ರಜ್ಞಾನ ವಲಯದಲ್ಲಿ ಬಂಡವಾಳ ಹೂದಿ ಸಾಕಷ್ಟು ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿವೆ ಎಂದು ರಾಷ್ವಪತಿ ಹೇಳಿದರು ಇದೇ ಮೊದಲ ಬಾರಿಗೆ ಭಾರತ ಪ್ರವಾಸ ಕ್ವೆಗೊಂಡಿರುವ ಸೌದಿ ಅರೇಬಿಯಾದ ಯುವರಾಜ ಮೊಹಮದ್ ಅವರನ್ನು ಸ್ನಾಗತಿಸಿದ ರಾಷ್ಟ್ರಪತಿ ಸೌದಿ ಅರೇಬಿಯಾದೊಂದಿಗಿನ ಸೌಹಾರ್ದ ಮತ್ತು ಸ್ವೇಹ ಸಂಬಂಧಗಳನ್ನು ಭಾರತ ಸದಾ ಸ್ಮರಿಸುತ್ತದೆ ಎಂದರು ಭಾರತ ಮತ್ತು ಸೌದಿ ಅರೇಬಿಯಾ ನಡುವಿನ ದ್ಲಿಪಕ್ಷೀಯ ಸಂಬಂಧಗಳನ್ನು ಇನ್ನಷ್ಟು ವಿಸ್ತರಿಸಲು ಅವಕಾಶವಿದೆ ಎಂದ ಅವರು ಸಂಬಂಧಗಳು ಸುಸ್ತಿರ ಕಾರ್ಯತಂತ್ರ ಮತ್ತು ಸತತ ಸಮಾಲೋಚನೆಗಳನ್ನು ಎರಡೂ ಕಡೆಗಳಿಂದ ನಡೆಸಲಾಗುತ್ತಿದೆ ಎಂದರು ಕಳೆದ ಕೆಲವು ವರ್ಷಗಳಿಂದೀಚೆಗೆ ದ್ವಿಪಕ್ಷೀಯ ವ್ಯಾಪಾರ ವ್ವದ್ದಿಯಾಗಿರುವುದನ್ನು ನಾವು ಕಾಣಬಹುದಾಗಿದೆ ಸೌದಿ ಅರೇಬಿಯಾ ಭಾರತಕ್ಕೆ ಶಕ್ತಿಯ ಪ್ರಮುಖ ಮೂಲವಾಗಿ ಮುಂದುವರಿದಿದೆ ಎರಡೂ ದೇಶಗಳ ನಡುವಿನ ಖರೀದಿ ಮತ್ತು ಮಾರಾಟ ಸಂಬಂಧಗಳನ್ನು ಕಾರ್ಯತಂತ್ರ ಮಟ್ಟಕ್ಕೆ ಕೊಂಡೊಯ್ಯುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದರು

ಜಾದವ್ ಅವರಿಗೆ ನೀಡಿರುವ ಶಿಕ್ಷೆ ವಿರುದ್ದ ಭಾರತ ಕಠಿಣ ಪ್ರತಿಕ್ರಿಯೆ ನೀಡಿದೆ ವಿದೇಶಾಂಗ ವ್ಯವಹಾರಗಳ ಜಂಟಿ ಕಾರ್ಯದರ್ಶಿ ದೀಪಕ್ ಮಿತ್ತಲ್ ಪಾಕಿಸ್ತನದ ಮಿಲಿಟರಿ ಕೋರ್ಟ್ ನೀಡಿರುವ ಗಲ್ಲುಶಿಕ್ಷೆ ಆದೇಶವನ್ನು ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದ್ದಾರೆ ಐಸಿಜೆ ಮುಂದೆ ಭಾರತವನ್ನು ಪ್ರತಿನಿಧಿಸಿದ ವಕೀಲ ಹರೀಶ್ ಸಾಳ್ಲೆ ಐಸಿಜೆ ನೀಡಿರುವ ಅವಕಾಶವನ್ನು ಪಾಕಿಸ್ತಾನ ದುರ್ಬಳಕೆ ಮಾಡಿಕೊಂಡಿದೆ ಜಾದವ್ ವಿಷಯವನ್ನು ಮುಂದಿಟ್ಟುಕೊಂದು ಅದು ಅಂತಾರಾಷ್ಟೀಯ ಭದ್ರತಾ ವಿಚಾರದ ದಿಕ್ಕು ಬದಲಿಸುತ್ತಿದೆ ಎಂದು ಹೇಳಿದ್ದಾರೆ ಪುಲ್ಲಾಮಾ ಫಟನೆಯನ್ನು ಉಲ್ಲೇಖಿಸಿದ ಅವರು ಪಾಕಿಸ್ತಾನ ಮೂಲದ ಭಯೋತ್ಸಾದನಾ ಸಂಘಟನೆಗಳು ಭಾರತದ ವಿರುದ್ದ ದಾಳಿಗಳನ್ನು ನಡೆಸುತ್ತಿವೆ ಎಂದರು

ಗ್ವಹ ಇಲಾಖೆ ವಕ್ತಾರರು ಹೇಳಿರುವಂತೆ ಈ ಪ್ರತ್ಯೇಕತಾವಾದಿಗಳಿಗೆ ನೀಡಿರುವ ಭದ್ರತೆ ಸಂಪನ್ಮೂಲದ ವ್ಯರ್ಥ ವ್ಯಯ ಎಂದು ಪರಿಗಣಿಸಲಾಗಿದ್ದು ಅದನ್ನು ಬೇರೆಡೆ ಬಳಸಬಹುದಾಗಿದೆ ಎಂದು ತಿಳಿಸಿದ್ದಾರೆ ಎಸ್ಎಎಸ್ ಗಿಲಾನಿ ಆಗಾ ಸಯೀದ್ ಮೌಸ್ಲಿ ಮೌಲ್ಲಿ ಅಬ್ಲಾಸ್ ಅನ್ಪಾರಿ ಯಾಸಿನ್ ಮಲ್ಲಿಕ್ ಸಲೀಂ ಗಿಲಾನಿ ಶಾಹಿದ್ ಉಲ್ ಇಸ್ಲಾಂ ಜಫರ್ ಅಕ್ಬರ್ ಭಟ್ ನಯೀಮ್ ಅಹಮದ್ ಖಾನ್ ಮುಕ್ತಾರ್ ಅಹಮದ್ ವಾಜಾ ಫಾರೂಕ್ ಅಹಮದ್ ಕಿಚಲೂ ಮಸ್ರೂರ್ ಅಬ್ಬಾಸ್ ಅನ್ಸಾರಿ ಆಗಾ ಸಯೀದ್ ಅಬ್ಲುಲ್ ಹುಸೇನ್ ಅಬ್ಲುಲ್ ಫನಿ ಶಾ ಮತ್ತು ಮೊಹಮದ್ ಮುಸ್ಲಿಕ್ ಭಟ್ ಸೇರಿದಂತೆ ಇತರ ನಾಯಕರ ಭದ್ರತೆಯನ್ನು ವಾಪಸ್ ಪಡೆದು ಕೆಳದರ್ಜೆಗೆ ಇಳಿಸಲಾಗಿದೆ ಕಳೆದ ಭಾನುವಾರ ನಾಲ್ಕರಿಗೆ ನೀಡಿದ್ದ ಭದ್ರತೆಯನ್ನು ವಾಪಸ್ ಪಡೆಯಲಾಗಿತ್ತು

ಉತ್ತರ ಪ್ರದೇಶದ ಯಮುನಾ ನದಿಯಲ್ಲಿ ಸದ್ಯದಲ್ಲೇ ಜಲ ಸಾರಿಗೆ ಆರಂಭವಾಗಲಿದೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ನರಿ ಈ ಘೋಷಣೆ ಮಾಡಿದ್ದಾರೆ ಬಾಗಪತ್ ಜಿಲ್ಲೆಯಲ್ಲಿ ಜಲ ಬಂದರು ನಿರ್ಮಿಸಲಾಗುವುದು ಎಂದು ಅವರು ಹೇಳಿದ್ದಾರೆ ಅವರು ನಿನ್ನೆ ಮೀರತ್ ಬಾಗಪತ್ ಮತ್ತು ಮೊರ್ದಾಬಾದ್ಗಳಲ್ಲಿ ಹಲವು ಹೆದ್ದಾರಿ ಯೋಜನೆಗಳಿಗೆ ಶಂಕುಸ್ವಾಪನೆ ನೆರವೇರಿಸಿದರು

ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಇದೆ ಅನಿಲ ಸಿಲಿಂಡರ್ ಸ್ವೋಟದಿಂದ ಈ ಆಕಸ್ಟಿಕ ಸಂಭವಿಸಿದೆ ಎಂದು ಹೇಳಲಾಗಿದೆ